ಎಸ್ ಯಡಿಯೂರಪ್ಪ ಮನವಿ

ದೇಶಾದ್ಯಂತ ಶ್ರದ್ದಾ ಭಕ್ತಿಯ ಈದ್ ಉಲ್ ಆಝಾ ಆಚರಣೆ

ಜಮ್ನು ಕಾಶ್ಮೀರದ ಹಲವು ಮಸೀದಿಗಳಲ್ಲಿ ಶಾಂತಿಯುತ ಪ್ರಾರ್ಥನೆ ಸಲ್ಲಿಕೆ

ಭಾರತವನ್ನು ಉತ್ತಮ ಉದ್ಲಮಸ್ನೇಹಿ ತಾಣವನ್ನಾಗಿಸಲು ಸರ್ಕಾರ ಎಲ್ಲಾ ಪ್ರಯತ್ನ ಮಾಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಈ ಗುರಿ ತಲುಪುವ ನಿಟ್ಟನಲ್ಲಿ ದೇಶೀಯ ಮತ್ತು ವಿದೇಶಿ ಹೂಡಿಕೆ ಆಕರ್ಷಿಸಲು ಅಗತ್ಯ ನೀತಿ ರೂಪಿಸಲಾಗುತ್ತಿದೆ ಇದರಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಎಫ್ಡಿಐ ನೀತಿ ಮತ್ತಷ್ಟು ಉದಾರೀಕರಣಗೊಳ್ಳಲಿದೆ ಎಂದು ಪ್ರಧಾನಿ ಹೇಳಿದರು ಇದಲ್ಲದೆ ಕಾರ್ಮಿಕ ಕಾನೂನುಗಳ ಸರಳೀಕರಣ ಸುಗಮ ಉದ್ಯಮ ವಾತಾವರಣವನ್ನು ಮತ್ತಷ್ಟು ಬಲಪಡಿಸುವುದು ಇಂಧನ ವಲಯದ ಸುಧಾರಣೆ ಆಸ್ತಿ ನಿರ್ವಹಣಾ ನೀತಿ ಸಾರ್ವಜನಿಕ ವಲಯದ ಆಸ್ತಿ ಮರುಬಳಕೆ ಬ್ಯಾಂಕಿಂಗ್ ವಿಮೆ ಮತ್ತು ಪಿಂಚಣಿ ವಲಯದ ಸುಧಾರಣೆ ಸೇರಿದಂತೆ ಹಲವು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ವಿವರ ನೀಡಿದರು

ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟಗಳು ದೀರ್ಘಕಾಲದಲ್ಲಿ ಅತಿ ಹೆಚ್ಚನ ಅಭಿವೃದ್ಧಿ ದರ ದಾಖಲಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನು ಭಾರತ ಸುಳ್ಳು ಮಾಡಿದೆ

ಈ ಕ್ರಮದಿಂದ ಜಮ್ಮ ಕಾಶ್ಮೀರದ ಜನತೆಗೆ ಅನುಕೂಲವಾಗಲಿದ್ದು ಆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಸ್ಥಿರತೆ ಯೋಗ್ಯ ಕಾನೂನುಗಳ ಜಾರಿ ಹಾಗೂ ಮಾರುಕಟ್ಟೆ ಸ್ಥಿರತೆ ಆಗಲಿದೆ ಅಲ್ಲಿನ ಯುವ ಜನರಿಗೆ ಅಭಿವೃದ್ಧಿಯ ಬಹುದೊಡ್ಡ ಅವಕಾಶ ತೆರೆದುಕೊಳ್ಳಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ದೇಶದ ಆರ್ಥಿಕತೆ ಮತ್ತು ಸುಗಮ ಉದ್ಯಮ ವಾತಾವರಣ ಬಲಪಡಿಸಲು ಸರ್ಕಾರ ಪಲವು ತ್ರಮ ಕೈಗೊಳ್ಳುತ್ತಿದೆ ಪ್ರಸಕ್ತ ವರ್ಷ ದೇಶದ ಆರ್ಥಿಕತೆ ಮೂರು ಟ್ರಲಿಯನ್ ಡಾಲರ್ ಮೌಲ್ಯಕ್ಷೆ ಏರಲಿದ್ದು

ಜಾಗತಿಕ ಆರ್ಥಿಕ ಹಿಂಜರಿಕೆ ನಡುವೆಯೂ ದೇಶಕ್ಕೆ ಪರಿದು ಬರುತ್ತಿರುವ ಬಂಡವಾಳ ಹೂಡಿಕೆ ಪ್ರಮಾಣ ಹೆಚ್ಚುತ್ತಿದೆ ಈ ಮಧ್ಯೆ ಡಿಜೆಟಲ್ ಆರ್ಥಿಕತೆ ಮತ್ತು ಇ ವಾಣಿಜ್ಯ ವಲಯದ ಉತ್ತೇಜನ್ಕಾಗಿ ರಾಷ್ಟೀಯ ನೀತಿ ರೂಪಿಸಲು ತಜ್ಞರ ತಂಡ ಮತ್ತು ಕಾರ್ಯಪಡೆಯನ್ನು ರಚಿಸಲಾಗಿದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ

ಬ್ಯಾತ ಸಾಹಸ ಕಾರ್ಯಕ್ರಮ ನಿರೂಪಕ ಬೇರ್ ಗ್ರೀಲ್ಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಈ ಸಂಚಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನದಲ್ಲಿ ಚಿತ್ರೀಕರಿಸಲಾದ ಈ ಸಂಚಿಕೆ ಪರಿಸರ ಬದಲಾವಣೆ ಮತ್ತು ವನ್ಥಜೀವಿ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಿದೆ

ಭಾರತದ ಸಮೃದ್ಧ ಪರಿಸರ ಪರಂಪರೆಯನ್ನು ಜಗತ್ತಿನೆದುರು ಪ್ರಸ್ತುತ ಪಡಿಸಲು ಹಾಗೂ ಪರಿಸರ ರಕ್ಷಣೆ ಮತ್ತು ಪ್ರಕೃತಿಯೊಂದಿಗೆ ಸೌಹಾರ್ದವಾಗಿ ಬದುಕುವ ಅಗತ್ಯತೆ ಕುರಿತು ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಉತ್ತಮ ಅವಕಾಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳದ್ದಾಗಿ ಡಿಸ್ತವರಿ ವಾಹಿನಿ ತಿಳಿಸಿದೆ ಕರ್ನಾಟಕದ ನೆರೆಪೀಡಿತ ಬೆಳಗಾವಿ ಜಿಲ್ಲೆಯ ಪ್ರದೇಶಗಳಲ್ಲಿ ಭಾರತೀಯ ನೌಕಾಪಡೆ ಸಂತ್ರಸ್ತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ ಗೋವಾದ ಐಎನ್ಎಸ್ ಹಂಸ ನೌಕಾ ಕೇಂದ್ರದಿಂದ ನೌಕಾಪಡೆಯ ಹೆಲಿಕಾಫ್ಲರ್ಗಳನ್ನು ಬೆಳಗಾವಿಗೆ ರವಾನಿಸಲಾಗಿದ್ದು ಪ್ರವಾಹ ಸಂತ್ರಸ್ತ ಜನರನ್ನು ರಕ್ಷಿಸಿ ಪುನರ್ವಸತಿ ಶಿಬಿರಗಳಿಗೆ ದಾಖಲಿಸಲಾಗುತ್ತಿದೆ ಇದಲ್ಲದೆ

ಜಿ ಗೂ ಹೆಚ್ಚು ಆಹಾರ ಮತ್ತು ಕುಡಿಯುವ ನೀರು ಪೂರ್ಟೆಕೆ ಮಾಡಲಾಗಿದೆ ಈ ಮಧ್ಯೆ ಕೇಂದ್ರ ಗೃಹಸಚಿವ ಅಮಿತ್ ಶಾ ನಿನ್ನೆ ಬೆಳಗಾವಿ ಮತ್ತು ಮಹಾರಾಷ್ಟದ ಕೊಲ್ಲಾಪುರ ಮತ್ತು ಸಾಂಗ್ಲಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದು ಕೇಂದ್ರ ಮತ್ತು ರಾಜ್ಜ ಸರ್ಕಾರಗಳು ನೆರೆ ಸಂತ್ರಸ್ತರ ಸಂಕಪ್ಪ ನಿವಾರಿಸಲು ಬದ್ದವಾಗಿವೆ ಎಂದು ತಿಳಿಸಿದ್ದಾರೆ ವೈಮಾನಿಕ ಸಮೀಕ್ಷೆ ನಂತರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಗ್ಲಹ ಸಚಿವರು ಸಭೆ ನಡೆಬಿದರು

ಎಸ್ ಯಡಿಯೂರಪ್ಪ ಕೋರಿದರು

ಇದರ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಫಸಲು ಕೂಡ ಹಾನಿಯಾಗಿದೆ

ಕೇರಳದ ಪ್ರವಾಹಪೀಡಿತ ಅಲಪ್ಪಳ ಮತ್ತು ಕೊಟ್ಲಾಯಂ ಪ್ರದೇಶಗಳಿಂದ ನೂರಾರು ಜನರನ್ನು ಪುನರ್ವಸತಿ ಶಿಬಿರಗಳಿಗೆ ಸ್ಥಾಳಾಂತರಿಸಲಾಗಿದೆ

ಾ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಸಮಗ್ರ ವ್ವವಸ್ಥೆಗಳನ್ನು ಸರ್ಕಾರ ಕೈಗೊಂಡಿದೆ ಕಾಶ್ಮೀರದಲ್ಲಿ ಬ್ಯಾಂಕ್ಗಳು ಎಟಿಎಂಗಳು ಮತ್ತು ಮಾರುಕಟ್ಟೆಗಳು ನಿನ್ನೆ ಕೂಡ ತೆರೆದಿದ್ದು ಜನತೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅನುಕೂಲ ಕಲ್ಪಸುವ ಸಲುವಾಗಿ ನಿರ್ಬಂಧಗಳನ್ನು ಸಡಿಲಿಸಲಾಗಿತ್ತು ಅಗತ್ಯತೆಗೆ ಅನುಸಾರವಾಗಿ ಸಾರ್ವಜನಿಕರು ಹಣ ಪಡೆಯಲು ಎಟಎಂಗಳಲ್ಲಿ ನಿಯಮಿತವಾಗಿ ಸಾಕಷ್ಟು ಮೊತ್ತದ ಹಣ ತುಂಬುವುದನ್ನು ಖಾತರಿ ಪಡಿಸಲಾಗಿತ್ತೆಂದು ಸರ್ಕಾರಿ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಲ್ಲಾ ಬೇಕರಿಗಳು ಹಾಗೂ ಮಾಂಸದ ಅಂಗಡಿಗಳು ನಿನ್ನೆಯೂ ತೆರೆದಿದ್ದು ಅಂಗಡಿಗಳ ಹೊರಗೆ ಉದ್ದದ ಸಾಲುಗಳಿದ್ದವು ಜಿಲ್ಲಾಡಳಿತ ಸತತವಾಗಿ ಜಮ್ನು ಮತ್ತು ಕಾಶ್ಮೀರದಲ್ಲಿನ ಪರಿಸ್ತಿತಿಯನ್ನು ಪರಿಶೀಲಿಸುತ್ತಿದ್ದು ಮುಖ್ಲಿಂ ಬಾಂಧವರು ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅನುಕೂಲ ಕಲ್ಪಿಸಿದೆ

ಕಣಿವೆಯಾದ್ಯಂತ ಯಾವುದೇ ಹಿಂಸಾಚಾರ ಪ್ರಕರಣಗಳ ದಾಖಲಾಗಿಲ್ಲ ಸಂಪೂರ್ಣ ಶಾಂತಿಯುತವಾಗಿ ಈದ್ ಆಚರಿಸಲಾಗುತ್ತಿದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೆಡೆ ಸೇರುವುದನ್ನು ನಿಷೇಧಿಸಲಾಗಿದ್ದು ಜಮ್ಮು ವಲಯದ ಹಲವು ಮಸೀದಿಗಳಲ್ಲಿ ಸಹ ಶಾಂತಿಯುತವಾಗಿ ಪ್ರಾರ್ಥನೆ ನಡೆಯಿತು

ವಸುಧೈವ ಕುಟುಂಬಕಮ್ ಫೌಂಡೇಷನ್ ಈ ಕಾರ್ಯಕ್ರಮ ಆಯೋಜಿಸಿದ್ದು ಅತಿ ಉದ್ದದ ರಾಷ್ಟಧ್ವಜದೊಂದಿಗೆ ಮಾನವ ಸರಪಳಿ ನಿರ್ಮಿಸಿದ ವಿಶ್ವ ದಾಖಲೆಗೆ ಭಾಜನವಾಗಿದೆ